ಉಪ ಮುಖ್ಯ ಚುನಾವಣಾ ಆಯುಕ್ತ ಸುದೀಪ್ ಜೈನ್ ನೇತೃತ್ವದ ಉನ್ನತ ಮಟ್ಟದ ಚುನಾವಣಾ ಸಮಿತಿಯ ತಂಡ ಮಿಜೋರಾಂನ ಐಜ್ವಾಲ್ಗೆ ಇಂದು ಭೇಟಿ ನೀಡಲಿದ್ದು ರಾಜ್ಯದ ಸರ್ಕಾರಿ ಅಧಿಕಾರಿಗಳು ಹಾಗೂ ಎನ್ ಜಿ ಒ ಸಮನ್ವಯ ಸಮಿತಿಗಳ ಮುಖ್ಯಸ್ವರೊಂದಿಗೆ ಸಭೆ ನಡೆಸಲಿದೆ ರಾಜ್ಯದಲ್ಲಿ ಶಾಂತಿಯುತ ಹಾಗೂ ನ್ಯಾಯಸಮ್ನ ಚುನಾವಣೆ ನಡೆಸುವ ಸಂಬಂಧ ಕ್ಲೆಗೊಳ್ಳಬೇಕಾದ ಕ್ರಮಗಳ ಕುರಿತು ಈ ಸಭೆಯಲ್ಲಿ ಮಾತುಕತೆ ನಡೆಯಲಿದೆ

ಜಿ ಒ ಸಂಸ್ಥೆಗಳು ಪ್ರತಿಭಟನೆ ನಡೆಸುತ್ತಿವೆ ಛತ್ತೀಸ್ಗಢದ ಬಸ್ತಾರ್ ವಲಯದ ದಂತೇವಾಡ ಜಿಲ್ಲೆಯಲ್ಲಿ ನಿನ್ನೆ ನಕ್ವಲರು ನಡೆಸಿದ ದಾಳಿಯಲ್ಲಿ ಓರ್ವ ಯೋಧ ಸೇರಿದಂತೆ ಐದು ಮಂದಿ ಮೃತಪಟ್ಟಿದ್ದಾರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ನ ಓರ್ವ ಯೋಧ ಹುತಾತ್ತರಾಗಿದ್ದು ಇತರ ಇಬ್ಬರು ಯೋಧರು ಗಾಯಗೊಂಡಿದ್ದಾರೆ ಸಿಐಎಸ್ಎಫ್ ಸಿಬ್ಬಂದಿಯನ್ನು ಕೊಂಡೊಯ್ತುತ್ತಿದ್ದ ಬಸ್ಸನ್ನು ಗುರಿಯಾಗಿಸಿ ನಕ್ಲರು ಐಇಡಿ ಬಾಂಬ್ ದಾಳಿ ನಡೆಸಿದ್ದಾರೆ ಮೃತರಲ್ಲಿ ಬಸ್ ಚಾಲಕ ನಿರ್ವಾಹಕ ಮತ್ತು ಕ್ಲೀನರ್ ಸೇರಿದ್ದಾರೆ ಸಿಐಎಸ್ಎಫ್ ಸಿಬ್ಬಂದಿ ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತು ಖರೀದಿ ನಂತರ ತಿಬರಗಳಿಗೆ ಹಿಂತಿರುಗುತ್ತಿದ್ದಾಗ ಗುಡ್ಡಗಾಡು ಪ್ರದೇಶವಾದ ಬಚೇಲಿ ಗ್ರಾಮದ ಬಳಿ ಸ್ವೋಟ ನಡೆಸಲಾಗಿದೆ

ದೆಹಲಿಯಲ್ಲಿ ನಿನ್ನೆ ಪಕ್ಷದ ಚುನಾವಣಾ ಸಮಿತಿ ಸಭೆಯ ನಂತರ ಪ್ರಧಾನ ಕಾರ್ಯದರ್ಶಿ ಮತ್ತು ತೆಲಂಗಾಣ ಉಸ್ತುವಾರಿ ಆರ್

ಕುಂಟಿಯಾ ಈ ವಿಷಯ ತಿಳಿಸಿದ್ದಾರೆ

ಉಳಿದ ಕ್ಷೇತ್ರಗಳ ಅಭ್ಯರ್ಥಿ ಪಟ್ಟಿಯನ್ನು ಶೀಘ್ರವೇ ಅಂತಿಮಗೊಳಸಲಾಗುವುದು ಎಂದು ಅವರು ಹೇಳಿದ್ದಾರೆ

ಮಿಜೋರಾಂ ವಿಧಾನಸಭೆಗೆ ನಡೆಯಲಿರುವ ಚುನಾವಣೆಗೆ ಬಿಜೆಪಿ ಮೂವರು ಉಮೇದುವಾರರ ಮತ್ತೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ವಾನ್ಲಾಲ್ ರೌಟಾ ಪಾಚೌವ ಹಾಚ್ಹೆಕ್ ಕ್ಷೇತ್ರದ ಸ್ಪರ್ಧಿಯಾಗಿದ್ದರೆ ಡಾ ಜೊನೌತ್ಲುವಾಂಗಾ ಐಜ್ವಾಲ್ ದಕ್ಷಿಣ ಕ್ಷೇತ್ರದ ಉಮೇದುವಾರರಾಗಿದ್ದಾರೆ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ನವದೆಹಲಿಯಲ್ಲಿ ನಿನ್ನೆ ಸ್ವರ್ಧಿಗಳ ಹೆಸರನ್ನು ಆಖ್ಟೆರುಗೊಳಿಸಿತು

ಮಂಗಳೂರು ಅಹ್ಮದಾಬಾದ್ ಜೈಪುರ್ ಲಕ್ನೋ ಗುವಾಹತಿ ಮತ್ತು ತಿರುವನಂತಪುರಂ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಗೂ ಕಾರ್ಯ ನಿರ್ವಹಣೆಗಾಗಿ ಸಾರ್ವಜನಿಕ ಖಾಸಗಿ ಮಾದರಿಯಲ್ಲಿ ಗುತ್ತಿಗೆ ನೀಡಲು ತಾತ್ವಿಕ ಅಂಗೀಕಾರ ನೀಡಲಾಗಿದೆ ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ

ಗ್ಲಪ ಸಚಿವಾಲಯದ ವ್ಲಾಪ್ತಿಯಲ್ಲಿ ಎನಿಮಿ ಷೇರುಗಳ ಮಾರಾಟ ಕುರಿತು ನಿಯಮಾವಳಿ ಮತ್ತು ವ್ಯವಸ್ಥೆ ರೂಪಿಸಲು ಸಹ ಅಂಗೀಕಾರ ನೀಡಲಾಗಿದೆ ಕರ್ನಾಟಕದ ಪಡೂರ್ನಲ್ಲಿ ಕಾರ್ಯತಂತ್ರ ಪೆಟ್ರೋಲಿಯಂ ಮೀಸಲು ಸಂಗ್ರಹ ಎಸ್ಪಿಆರ್ ವ್ಯವಸ್ಥೆ ನಿರ್ಮಿಸಲು ಕೇಂದ್ರ ಸಚಿವ ಸಂಪುಟ ಅಂಗೀಕಾರ ನೀಡಿದೆ

ರಾಷ್ಟೀಯ ತೈಲ ಸಂಸ್ಥೆಗಳು ನಿರ್ವಹಣೆ ಮಾಡಲಿವೆ ಸಾರ್ವಜನಿಕ ಮತ್ತು ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ ಈ ವ್ಯವಸ್ಥೆ ರೂಪಿಸಲಾಗುತ್ತಿದ್ದು ಇದರಿಂದ ಸರ್ಕಾರದ ತೈಲ ಹೊರೆ ಕಡಿಮೆಯಾಗುವ ನಿರೀಕ್ಷೆ ಇದೆ ಮುಂದಿನ ವರ್ಷದ ಆರಂಭದಲ್ಲಿ ಭಾರತ ಜೈನಾ ದೇಶಕ್ಕೆ ಕಚ್ಚಾ ಸಕ್ಕರೆ ರಫ್ತು ಆರಂಭಿಸಲಿದೆ

ಎಫ್

ಓ ಕಂಪನಿಯೊಂದಿಗೆ ಒಪ್ಪಂದ ಏರ್ಪಟ್ಟಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಹೇಳಕೆ ತಿಳಿಸಿದೆ

ಬಾಸುಮತಿ ಹೊರತುಪಡಿಸಿದ ಅಕ್ಕಿಯ ನಂತರ ಎರಡನೆ ಪದಾರ್ಥವಾಗಿ ಕಚ್ಚಾ ಸಕ್ಕರೆಯನ್ನು ಚ್ಲೆನಾ ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿದೆ

ಭಾರತ ಮತ್ತು ಮೊರಾಕೋ ನಡುವೆ ಗಡಿಪಾರು ಒಪ್ಪಂದ ಮಾಡಿಕೊಳ್ಳಲು ಕೇಂದ್ರ ಸಚಿವ ಸಂಪುಟ ಸಮ್ಮತಿ ನೀಡಿದೆ ಇದರಿಂದ ಆರ್ಥಿಕ ಅಪರಾಧ ಭಯೋತ್ವಾದನೆ ಮತ್ತು ಇತರ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದವರ ಗಡಿಪಾರು ಮಾಡಲು ಕಾನೂನು ಬಲ ದೊರೆಯಲಿದೆ ಇದಲ್ಲದೆ ಭಾರತ ಮೊರಾಕೊ ನಡುವೆ ನಾಗರಿಕ ಮತ್ತು ವಾಣಿಜ್ಞ ವಿಷಯಗಳಲ್ಲಿ ಪರಸ್ಪರ ಕಾನೂನು ಸಹಕಾರ ನೀಡುವ ಒಡಂಬಡಿಕೆಗೂ ಸಚಿವ ಸಂಪುಟ ಅಂಗೀಕಾರ ನೀಡಿದೆ ಭಾರತ ಮತ್ತು ಇಟಲಿ ನಡುವೆ ಕಾರ್ಮಿಕ ಮತ್ತು ಉದ್ಲೋಗ ವಲಯಗಳಲ್ಲಿ ಶಿಕ್ಷಣ ಮತ್ತು ತರಬೇತಿ ಮುಂದುವರೆಸುವ ಒಪ್ಪಂದಕ್ಕೂ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅಲ್ಲದೇ ಅಂತಾರಾಷ್ವೀಯ ಇಂಧನ ಏಜೆನ್ಸಿ ಅಂಗಸಂಸ್ಥೆಯಾದ ಮುಂದುವರೆದ ಮೋಟಾರು ಇಂಧನ ತಂತ್ರಜ್ಜಾನ ಸಂಘಟನೆಯಲ್ಲಿ ಭಾರತ ಸದಸ್ತತ್ವ ಹೊಂದಲು ಸಚಿವ ಸಂಪುಟ ಸಮೃತಿಸಿದೆ

ಅಫ್ರಾನಿಸ್ನಾನ ಕುರಿತು ಮಾಸೋದಲ್ಲಿಂದು ರಷ್ಯಾ ಒಕ್ಕೂಟ ಸಭೆ ಏರ್ಪಡಿಸಿರುವುದು ಭಾರತದ ಗಮನದಲ್ಲಿದೆ

ಎಂ ನೂರ್ವುಲ್ ಹೂಡಾ ಸುದ್ಲಿಗೋಷ್ಟಿಯಲ್ಲಿ ತಿಳಿಸಿದ್ದಾರೆ ಚುನಾವಣೆಗೆ ಸಕಲ ಸಿದ್ದತೆ ಮಾಡಲಾಗಿದ್ದು ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂತೆ ಅವರು ಕೋರಿದ್ದಾರೆ

ಚುನಾವಣೆ ಹಿನ್ನೆಲೆಯಲ್ಲಿ ಹಂಗಾಮಿ ಸರ್ಕಾರ ರಚಿಸಬೇಕೆಂಬ ವಿರೋಧ ಪಕ್ಷಗಳ ಒತ್ತಾಯ ಸಂವಿಧಾನಾತ್ಮಕವಲ್ಲ ಎಂದು ಅವಾಮಿ ಲೀಗ್ ತಿಳಿಸಿದೆ ಚುನಾವಣೆಯಲ್ಲಿ ಪ್ರತಿಪಕ್ಷವಾದ ಬಿಎನ್ಪಿ ಸ್ಪರ್ಧಿಸುವ ಕುರಿತು ಇನ್ನೂ ಸ್ಪಷ್ಟ ಹೇಳಿಕೆ ಹೊರಬಿದ್ದಿಲ್ಲ

ಪುರುಪರ ಡಬಲ್ಪ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಿಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟ ಜೋಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದೆ ನಿನ್ನೆ ನಡೆದ ಪಂದ್ಯದಲ್ಲಿ ಈ ಜೋಡಿ ಇಂಡೋನೇಷ್ನಾದ ಡಬೂ

ಈ ಹಂತದಲ್ಲಿ ರಿಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟ ಜೋಡಿ ಇಂಡೋನೇಷ್ಲಾದ ಮೊಹಮ್ನದ್ ಯಾಹಸನ್ ಮತ್ತು ಹೆಂದ್ರ ಸೆತಿವಾನ್ ಜೋಡಿ ವಿರುದ್ದ ಸೆಣಸಲಿದೆ